ಜಮ್ನು ಕಾಶ್ನೀರದಲ್ಲಿ ಭಯೋತ್ವಾದಕರ ಹತ್ಗೆ ಮೂಲಕ ಭದ್ರತಾಪಡೆಗಳು ವಿದ್ವಂಸಕ ಕೃತ್ಯ ವಿಫಲಗೊಳಿಸಿವೆ ಯೋಧರ ಪರಮೋಚ್ಚ ಶೌರ್ಯ ವೃತ್ತಿಪರತೆ ಶ್ಲಾಫನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ದೇಶದಲ್ಲಿ ತಾಯಿ ಮತ್ತು ಶಿಶುವಿನ ಮರಣಪ್ರಮಾಣದಲ್ಲಿ ಇಳಕೆ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಆರೋಗ್ಲ ಸೌಕರ್ಯ ಒದಗಿಸಲು ಬದ್ದ ಸಚಿವ ಡಾ

ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ಅವರು ಪಾಕಿಸ್ತಾನ ಮೂಲದ ಜೈಶ್ ಎ ಮೊಹಮ್ನದ್ ಸಂಘಟನೆಗೆ ಸೇರಿದ ನಾಲ್ವರು ಭಯೋತ್ಪಾದಕರನ್ನು ಹತ್ತೆ ಮಾಡಿ ಅವರು ನಡೆಸಲು ಉದ್ದೇತಿಸಿದ್ದ ವಿದ್ವಂಸಕ ಕೃತ್ಣವನ್ನು ಭದ್ರತಾಪಡೆಗಳು ಮತ್ತೊಮ್ನೆ ವಿಫಲಗೊಳಿಸಿ ಭಾರಿ ಅನಾಹುತ ತಪ್ಪಿಸಿವೆ ಎಂದು ಹೇಳಿದ್ದಾರೆ ಬಂಧಿತರಿಂದ ದೊಡ್ಡ ಪ್ರಮಾಣದಲ್ಲಿ ತಸ್ತಾಸ್ತಗಳು ಮತ್ತು ಸ್ವೋಟಕ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಭದ್ರತಾ ಪಡೆ ಯೋಧರು ವಿನಾಶ ತಪ್ಪಿಸಿರುವುದಾಗಿ ತಿಳಿಸಿದ್ದಾರೆ ಭದ್ರತಾ ಪಡೆಗಳು ಮತ್ತೊಮ್ಮೆ ಪರಮೋಚ್ವ ಶೌರ್ಯ ಮತ್ತು ವೃತ್ತಿಪರತೆಯನ್ನು ಮೆರೆದಿವೆ ಜಮ್ಮ ಮತ್ತು ಕಾಶ್ಮೀರದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡು ಭಯೋತ್ವಾದಕರು ನಡೆಸಲು ಉದ್ದೇಶಿಸಿದ್ದ ಸಂಚನ್ನು ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ನವಜಾತ ಶಿಶುಗಳ ಆರೋಗ್ಭ ಆರೈಕೆ ಕುರಿತಂತೆ ಜಾಗೃತಿ ಮೂಡಿಸುವುದು ಈ ಸಪ್ತಾಹದ ಉದ್ದೇಶವಾಗಿದೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಈ ಕುರಿತು ಇಂದು ಉನ್ನತ ಮಟ್ಟದ ಸಭೆ ನಡೆಸಿದರು ಬಳಿಕ ಮಾತನಾಡಿದ ಅವರು ದೇಶದಲ್ಲಿ ಜನಿಸುವ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಸಮಾನ ಮತ್ತು ಫನತೆಯ ಆರೋಗ್ಯ ಸೇವೆ ದೊರೆಯುವಂತಾಗಬೇಕು ಪ್ರತಿಯೊಂದು ಮಗುವಿನ ಬೆಳವಣಿಗೆ ಅತ್ಯಗತ್ಥವಾಗಿದ್ದು ಹೊಸದಾಗಿ ಜನ್ಮತಾಳಿದ ಮಗುವಿನ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದರು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣ ತಗ್ಗಿಸಬೇಕು ಎಂದು ಸದಾ ಹೇಳುತ್ತಿದ್ದರು ಇದೀಗ ಮರಣದರ ಕಡಿಮೆಯಾಗಿದೆ ಎಂದರು

ಛತ್ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಸೂರ್ಯದೇವ ಪ್ರತಿಯೊಬ್ಬರಲ್ಲೂ ಸಂತಸ ಸಮೃದ್ಧಿ ಮತ್ತು ಹರುಪು ತರಲಿ ಎಂದು ಶುಭ ಕೋರಿದ್ದಾರೆ ಇತ್ತೀಚೆಗೆ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಛತ್ ಹಬ್ಬ ಕುರಿತು ವ್ವಕ್ತಪಡಿಸಿದ್ದ ಅನಿಸಿಕೆಗಳನ್ನೊಳಗೊಂಡ ವಿಡಿಯೋವನ್ನು ಪ್ರಧಾನಮಂತ್ರಿ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ

ಇಸ್ತೋದ ನ್ಯೂ ಸ್ವೇಸ್ ಇಂಡಿಯಾ ಲಿಮಿಟೆಡ್ನ ಮುಖ್ಯಸ್ಥ ಜಿ ನಾರಾಯಣನ್ ಮಾತನಾಡಿ ಬಾಹ್ಕಾಕಾಕ ಕ್ಷೇತ್ರ ಜಗತ್ತಿನಾದ್ಯಂತ ಹಲವು ದೇಶಗಳ ಅರ್ಥವ್ಲವಸ್ಥೆಗೆ ಕೊಡುಗೆ ನೀಡುತ್ತಿದ್ದು ಕೇಂದ್ರ ಸರಕಾರ ಈ ನಿಟ್ಟನಲ್ಲಿ ಅಗತ್ಯ ಸಹಕಾರ ನೀಡುತ್ತಿದೆ ಖಾಸಗಿ ಸಂಸ್ಟೆಗಳು ಪೂರೈಕೆದಾರರಷ್ಷೇ ಆಗಿ ಉಳಿಯದೆ ಮುಂದಿನ ದಿನಗಳಲ್ಲಿ ಇಸ್ತೋದ ಸಹಪ್ರಯಾಣಿಕರಾಗಿಯೂ ಬೆಳೆಯಲು ಈ ಕ್ರಮಗಳು ನೆರವಾಗಲಿವೆ ಎಂದು ಹೇಳಿದರು ಸ್ವೀಡನ್ನಿನ ಗಗನಯಾನಿ ಪ್ರೊ ಕ್ರಿಸ್ಸರ್ ಪ್ಲೂಗಲ್ಸಾಂಗ್ ಮಾತನಾಡಿ ಇಸ್ತೋ ಯೋಜಿಸುತ್ತಿರುವ ಗಗನಯಾನ ಇಡೀ ದೇಶಕ್ತೇ ಹೊಸ ಶ್ರೇರಣೆ ನೀಡಬಲ್ಲದು ಎಂದು ಅಭಿಪ್ರಾಯಪಟ್ಲರು ಇದಕ್ಕೂ ಮುನ್ನ ಇ ಮೊಬಿಲಿಟ ಭವಿಷ್ಲದ ಹಾದಿ ಕುರಿತು ಸಂವಾದ ನಡೆಯಿತು ರಾಬರ್ಟ್ ಬಾಷ್ನ ಭಾರತೀಯ ವಿಭಾಗದ ವ್ಲವಸ್ಥಾಪಕ ನಿರ್ದೇಶಕ ದತ್ತಾತ್ರೇಯ ಸಾಲಗಾಮೆ ಮಾತನಾಡಿ ಸುಖ್ಹರ ಇ ಸಂಚಾರ್ ವಲಯದಲ್ಲಿ ಸೂಕ್ತ ಬೆಳವಣಿಗೆಯಾಗುವ ಅಗತ್ಯವಿದೆ ಸಾಂಪ್ರದಾಯಿಕ ಸಾರಿಗೆಯಿಂದ ಇ ಮೊಬಿಲಿಟಯತ್ತ ರೂಪಾಂತರಗೊಳ್ದುವಲ್ಲಿ ಸರ್ಕಾರದ ಕಾರ್ಯನೀತಿಯ ಪಾತ್ರ ದೊಡ್ಡದಾಗಿದೆ

ಈ ಕಾರ್ಯಕ್ರಮ ಕುರಿತು ಆಕಾಶವಾಣಿ ಇಂದು ಸಮಗ್ರ ವರದಿ ಪ್ರಸಾರ ಮಾಡಿದ್ದು ಇದನ್ನು ನ್ಲೂಸ್ಆನ್ಏರ್ಡಾಟ್ಕಾಮ್ ಹಾಗೂ ನ್ಲೂಸ್ಆನ್ಏರ್ನ ಯೂಟ್ಲೂಬ್ ವಾಹಿನಿಗಳಲ್ಲಿ ಆಲಿಸಬಹುದಾಗಿದೆ

ಕೊಪ್ಪಳದಲ್ಲಿ ಅತೀ ಕಡಿಮೆ ಮೂರು ಪ್ರಕರಣಗಳು ಮಾತ್ರ ದೃಢಪಟ್ಟಿವೆ

ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿಗಳು ಈಗಾಗಲೇ ಅನೇಕ ಆಸಕ್ತಿಕರ ಸಂಗತಿಗಳನ್ನು ಚ್ವೀಕಾರ ಮಾಡಲಾಗಿದೆ ಅದರಲ್ಲಿ ಕೆಲವು ಜೀವನದ ಸ್ಪೂರ್ತಿದಾಯಕ ವಿಷಯಗಳೂ ಇವೆ ಎಂದಿದ್ದಾರೆ

ಈ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಡಳತಗಳು ಅಗತ್ಯಕ್ಷೆ ತಕ್ಕಂತೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿವೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ ಸ್ನಾಟ್ಲ್ಲಾಂಡ್ನ ಬರಹಗಾರ ಡೌಗ್ಲಾಸ್ ಸ್ನಾರ್ಡ್ಗೆ ಈ ವರ್ಷದ ಬೂಕರ್ ಪ್ರಶಸ್ತಿ ಸಂದಿದೆ ಡೌಗ್ಲಾಸ್ ಸ್ಟಾರ್ಡ್ ಅವರ ಜೊಚ್ಚಲ ಶಗ್ಗಿದೈನ್ ಕಾದಂಬರಿಗೆ ಈ ಪುರಸ್ಕಾರ ಲಭಿಸಿದೆ